ಫೆಬ್ರುವರಿಯಲ್ಲಿ ಜಿಎಸ್ಟಿ ಸಂಗ್ರಹ ಒಂದು ಲಕ್ಷ ಕೋಟಿಗಿಂತ ಹೆಚ್ಚು

ನಿರ್ಭಯಾ ಸಾಮೂಹಿಕ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣ ಅಪರಾಧಿ ಪವನ್ಕುಮಾರ್ ಳು

ಸಂಸತ್ತಿನ ಉಭಯ ಸದನಗಳ ಮುಂಗದ ಪತ ಅಧಿವೇಶನ ಕೆಲ ದಿನಗಳ ವಿರಾಮದ ನಂತರ ಇಂದು ಮತ್ತೆ ಆರಂಭವಾಗಿದೆ

ಲೋಕಸಭೆ ಇಂದು ಕಲಾಪವನ್ನು ಆರಂಭಿಸಿದ ನಂತರ ಮೊದಲಿಗೆ ಬಿಹಾರದ ವಾಲ್ಟೀಕಿ ನಗರ್ ಜೆಡಿಯು ಸಂಸದ ಬೈದ್ಯನಾಥ್ ಪ್ರಸಾದ್ ಮಹತೋ ನಿಧನಕ್ಕೆ ಸಂತಾಪ ಸೂಚಿಸಲಾಯಿತು ದಿವಂಗತ ಸಂಸದರು ಬಿಹಾರ ವಿಧಾನಮಂಡಲದ ಸದಸ್ಯರಾಗಿ ಮೂರು ಬಾರಿ ವಾಲ್ಮೀಕಿ ನಗರ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದರು ಮತ್ತು ಬಿಹಾರ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ದಿ ಸಚಿವರಾಗಿ ಸೇವೆ ಸಲ್ಲಿಸಿದ್ದರು ಎಂದು ಲೋಕಸಭಾಧ್ಯಕ್ಷರು ಸ್ಮರಿಸಿದರು ನಂತರ ಅಗಲಿದ ಸದಸ್ಯರಿಗೆ ಸದನ ಎರಡು ನಿಮಿಷ ಮೌನ ಆಚರಿಸುವ ಮೂಲಕ ಶ್ರದ್ದಾಂಜಲಿ ಸಲ್ಲಿಸಿತು

ರಾಜ್ಯಸಭೆಯಲ್ಲೂ ಸಹ ದೆಹಲಿ ಹಿಂಸಾಚಾರ ವಿಷಯದ ಬಗ್ಗೆ ಪ್ರತಿಕ್ಷಗಳು ತೀವ್ರ ಗದ್ದಲ ಆರಂಭಿಸಿದ ಹಿನ್ನೆಲೆಯಲ್ಲಿ ಕೆಲಾಪವನ್ನು ಮಧ್ಯಾಹ್ನ ಗಂಟೆಯವರೆಗೆ ಮುಂದೂಡಲಾಗಿದೆ ಇಂದು ಬೆಳಿಗ್ಗೆ ಸದನ ಸಮಾವೇಶಗೊಳ್ಳುತ್ತಿದ್ದಂತೆಯೇ ದೆಹಲಿ ವಿಷಯದ ಬಗ್ಗೆ ಪ್ರತಿಪಕ್ಷಗಳ ಸದಸ್ಯರು ನಿಲುವಳಿ ಸೂಚನೆ ಮಂಡನೆಗೆ ಮುಂದಾದಾಗ ಸಭಾಪತಿ ಎಂ ವೆಂಕಯ್ಯನಾಯ್ಲು ಈಶಾನ್ಯ ದೆಹಲಿಯಲ್ಲಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರಲು ಆಧ್ಯತೆ ನೀಡಲಾಗುತ್ತಿದೆ ಎಂದು ವಿವರಿಸಿದರು ಆದರೆ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ತ್ವಣಮೂಲ ಕಾಂಗ್ರೆಸ್ ಎದ ಪಕ್ಷಗಳು ದಿಎಂಕೆ ಬಿಎಸ್ಪಿ ಆಮ್ಆದ್ಮಿ ಪಕ್ಷ ಮತ್ತು ಇತರ ರಾಜಕೀಯ ಪಕ್ಷಗಳ ಸದಸ್ಯರು ದೆಹಲಿ ಹಿಂಸಾಚಾರ ವಿಷಯದ ಪ್ರಸ್ತಾಪವನ್ನೇ ಮೊದಲು ಕೈಗೆತ್ತಿಕೊಳ್ಳಬೇಕೆಂದು ಗದ್ದಲ ಮುಂದುವರೆಸಿದರು ಸದನದ ಪ್ರತಿಪಕ್ಷ ನಾಯಕ ಗುಲಾಮ್ ನಬಿ ಆಜಾದ್ ಮಾತನಾದಿ ಈಶಾನ್ಯ ದೆಹಲಿಯಲ್ಲಿ ಹಿಂಸಾಚಾರ ಕ್ವೆಮೀರಿದ್ದಾಗ ಮೂರು ದಿನಗಳ ಕಾಲ ಸರ್ಕಾರ ಮೌನವಾಗಿತ್ತು ಎಂದು ಆರೋಪಿಸಿದರು ಇದಕ್ಕೆ ಉತ್ತರಿಸಿದ ಸದನದ ನಾಯಕ ತಾವರ್ ಚಂದ್ ಗೆಹ್ಲೋಟ್ ದೆಹಲಿಯಲ್ಲಿ ಪರಿಸ್ಥಿತಿ ಹತೋಟಿಗೆ ಬರುತ್ತಿರುವುದನ್ನು ಗಮನಿಸಬೇಕು ಎಂದು ಹೇಳಿದರು

ಭಯೋತ್ವಾದನೆ ವಿಷಯದ ಬಗ್ಗೆ ಕಳೆದ ಕೆಲವು ವರ್ಷಗಳಿಂದ ಭಾರತ ವ್ಯಕ್ತಪದಿಸುತ್ತಿರುವ ಪ್ರತಿಭಟನೆಗಳು ಈ ವಿಷಯದ ಬಗ್ಗೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಗಂಭೀರ ಪ್ರತಿಭಟನೆಗಳ ಆರಂಭಕ್ಕೆ ಕಾರಣವಾಗಿದೆ ಎಂದು ಅವರು ಹೇಳಿದರು ದೆಹಲಿಯಲ್ಲಿ ನೀತಿ ಸಂಶೋಧನೆ ಸಂಧಾನಗಳ ಕೇಂದ್ರದ ಉದ್ಘಾಟನಾ ಅಧಿವೇಶದಲ್ಲಿ ಅವರು ಮಾತನಾದಿ ಜಾಗತಿಕ ಆರ್ಥಿಕ ಮರುಸಮತೋಲನ ಈಗ ರಾಜಕೀಯ ಸ್ಪಷ್ಟತೆಗೆ ಕಾರಣವಾಗಿ ರೂಪಾಂತರಗೊಂಡಿದೆ ಎಂದು ಹೇಳಿದರು ಕೊರೊನಾ ವ್ಯೆರಸ್ ಸೋಂಕು ಭೀತಿಯ ಹಿನ್ನೆಲೆಯಲ್ಲಿ ಇರಾನ್ ನಲ್ಲಿ ಸಿಕ್ಕಿಬಿದ್ದಿರುವ ಭಾರತೀಯರು ತಾಯ್ನಾದಿಗೆ ಮರಳಲು ತಪಾಸಣೆ ಪ್ರಕ್ರಿಯೆಯನ್ನು ರೂಪಿಸಲು ಸರ್ಕಾರ ಇರಾನಿನ ಅಧಿಕಾರಿಗಳೊಂದಿಗೆ ಸಹಕರಿಸುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ತಿಳಿಸಿದ್ದಾರೆ ಕೇರಳ ಮುಖ್ಯಮಂತ್ರಿ ಪಿಣರಾಯ್ ವಿಜಯನ್ ಮತ್ತು ಕಾಂಗ್ರೆಸ್ ನ ಹಿರಿಯ ಮುಖಂಡ ಶಶಿ ತರೂರ್ ಮಾಡಿದ ಮನವಿಗೆ ಸಚಿವರು ಪ್ರತಿಕ್ರಿಯಿಸಿದ್ದಾರೆ ಕೊರೊನಾ ವ್ಟೆರಸ್ ಸೋಂಕು ಏಕಾಏಕಿ ಎಲ್ಲಡೆ ವ್ಯಾಪಿಸುತ್ತಿರುವ ಕಾರಣ ಇರಾನ್ ನಲ್ಲಿ ಸಿಲುಕಿರುವ ಕೇರಳ ಮೀನುಗಾರರ ಸಮಸ್ಯೆಗಳ ಬಗ್ಗೆ ತುರ್ತ ಕ್ರಮಕ್ಯೆಗೊಳ್ಳಬೇಕು ಮತ್ತು ಅವರನ್ನು ಸ್ಥಳಾಂತರಿಸುವ ಕುರಿತು ಇರಾನಿನ ಅಧಿಕಾರಿಗಳೊಂದಿಗೆ ಎಲ್ಲ ಕೋನಗಳಿಂದಲೂ ಅನ್ವೇಷಿಸಬೇಕು ಎಂದು ಶಶಿ ತರೂರ್ ಪತ್ರದಲ್ಲಿ ಕೋರಿದ್ದಾರೆ ತಿರುವನಂತಪುರ ಲೋಕಸಭಾ ಕ್ಷೇತ್ರದ ಅನೇಕರು ಸೇರಿದಂತೆ ಭಾರತದ ಕೆಲವು ಮೀನುಗಾರರ ಗುಂಪುಗಳು ಈ ಪ್ರದೇಶದಲ್ಲಿ ಕೊರೊನಾ ವೈರಸ್ ಹರಡಿದ ಹಿನ್ನೆಲೆಯಲ್ಲಿ ಪ್ರಸ್ತುತ ಇರಾನ್ ನಲ್ಲಿ ಸಿಲುಕಿವೆ ಎಂದು ಅವರು ಹೇಳಿದ್ದಾರೆ ಈ ಮಧ್ಯೆ ಕೇರಳ ಮುಖ್ಯಮಂತ್ರಿ ಪಿಣರಾಯ್ ವಿಜಯನ್ ಸಹ ಕೇರಳಿಗರು ಸೇರಿದಂತೆ ನೂರಾರು ಮೀನುಗಾರರ ಸುರಕ್ಷಿತ ವಾಪಾಸಾತಿಗೆ ಅಗತ್ಯ ಕ್ರಮಕೈಗೊಳ್ಳಬೇಕು ಎಂದು ಜೈಶಂಕರ್ ಅವರಿಗೆ ಮನವಿ ಮಾಡಿದ್ದಾರೆ ನಿರ್ಭಯಾ ಸಾಮೂಹಿಕ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದ ನಾಲ್ವರು ಅಪರಾಧಿಗಳ ಪೈಕಿ ಒಬ್ಬನಾದ ಪವನ್ಕುಮಾರ್ ಗುಪ್ತಾ ಸಲ್ಲಿಸಿದ್ದ ಕ್ಯುರೇಟಿವ್ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಇಂದು ತಿರಸ್ಕರಿಸಿದೆ ನ್ಯಾಯಮೂರ್ತಿ ಎನ್ವಿ ರಮಣ ನೇತೃತ್ವದ ಐವರು ನ್ಯಾಯಮೂರ್ತಿಗಳ ಪೀಠ ಪ್ರಕರಣ ಸಂಬಂಧ ಅಪರಾಧಿಗಳಿಗೆ ನೀಡಲಾಗಿರುವ ಶಿಕ್ಷೆ ಮತ್ತು ಆರೋಪವನ್ನು ಮತ್ತೆ ಪರಿಶೀಸಿಲಿಸಬೇಕಾದ ಅಗತ್ಯವಿಲ್ಲ ಎಂದು ಸ್ಪಷ್ಟಪದಿಸಿತು ನ್ಯಾಯಮೂರ್ತಿಗಳಾದ ಅರುಣ್ ಮಿಶ್ರಾ ಆರ್ಎಫ್ ನಾರಿಮನ್ ಆರ್ ಭಾನುಮತಿ ಮತ್ತು ಅಶೋಕ್ ಭೂಷಣ್ ನ್ಯಾಯಪೀಠದ ಸದಸ್ಯರಾಗಿದ್ದಾರೆ

ನ್ಯಾಯಮೂರ್ತಿ ಎನ್

ರಮಣ ನೇತೃತ್ವದ ಪಂಚನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠ ಈ ಆದೇಶವನ್ನು ಹೊರಡಿಸಿದೆ

ಸರ್ಕಾರ ಈ ವರ್ಷದ ಫೆಬ್ರವರಿ ತಿಂಗಳಿನಲ್ಲಿ ಸುಮಾರು ಒಂದು ಲಕ್ಷ ಐದು ಸಾವಿರ ಕೋಟಿ ರೂಪಾಯಿ ಸರಕು ಮತ್ತು ಸೇವಾ ತೆರಿಗೆ ಸಂಗ್ರಹಿಸಿದ್ದು ಇದು ಕಳೆದ ವರ್ಷ ಫೆಬ್ರವರಿ ತಿಂಗಳಿನಲ್ಲಿ ಸಂಗ್ರಹಿಸಿದ್ದ ಜಿಎಸ್ ಟಿ ಮೊತ್ತಕ್ಕಿಂತ ಶೇಕಡಾ ಎಂಟರಷ್ಟು ಅಧಿಕವಾಗಿದೆ

ವಿಮಾನ ಸಂಚಾರದ ವೇಳೆ ಪ್ರಯಾಣಿಕರಿಗೆ ವೈ ಫೈ ಸೇವೆಗಳನ್ನು ಒದಗಿಸಲು ದೇಶದಲ್ಲಿ ವಿಮಾನ ಸೇವೆ ಒದಗಿಸುತ್ತಿರುವ ಕಂಪನಿಗಳಿಗೆ ಸರ್ಕಾರ ಅನಮತಿ ನೀಡಿದೆ ಆದಾಗ್ಯೂ ಲ್ಯಾಪ್ಟಾಪ್ ಸ್ಮಾರ್ಟ್ ಫೋನ್ ಟ್ಯಾಬ್ಲೆಟ್ ಸ್ಮಾರ್ಟ್ ವಾಚ್ ಇ ರೀಡರ್ ಅಥವಾ ಪಿಒಎಸ್ ಉಪಕರಣಗಳನ್ನು ವಿಮಾನ ಸಂಚಾರದ ವೇಳಿ ವೈ ಫೈ ಮೂಲಕ ಬಳಸಲು ಪ್ರಯಾಣಿಕರಿಗೆ ಇಂಟರ್ನೆಟ್ ಸೇವೆಯನ್ನು ಪಡೆಯಲು ಆ ವಿಮಾನದ ಪೈಲಟ್ ಅನುಮತಿ ನೀಡಬೇಕಾಗುತ್ತದೆ ಎಂದು ಅಧಿಕೃತ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ ನಕಲಿ ದಾಖಲೆಗಳ ಆಧಾರದ ಮೇರೆಗೆ ಹೆಚ್ಚಿನ ಸಂಖ್ಯೆಯ ಶಸ್ತ್ರಾಸ್ತ್ರ ಪರವಾನಗಿಗಳನ್ನು ನೀಡಲಾಗಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ಕುಪ್ವಾರಾದ ಇಬ್ಬರು ಮಾಜಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗಳಾದ ರಾಜಿವ್ ರಂಜನ್ ಮತ್ತು ಇತ್ರಿಟ್ ಹುಸೇನ್ ರಫಿಕಿ ಎಂಬುವವರನ್ನು ಸಿಬಿಐ ಬಂಧಿಸಿದೆ

ವಾರಾಂತ್ಯದಲ್ಲಿ ಅಮೆರಿಕಾ ಮತ್ತು ಆಸ್ಟ್ರೇಲಿಯಾ ತಮ್ಮ ದೇಶದಲ್ಲಿ ಮೊದಲ ಸಾವಿನ ಪ್ರಕರಣ ವರದಿ ಮಾಡಿದ್ದು ಇಟಲಿಯಲ್ಲಿ ಕಳೆದ ಳಲ ಗಂಟೆಗಳಲ್ಲಿ ಸೋಂಕಿತರ ಸಂಖ್ಯೆ ದ್ವಿಗುಣಗೊಂಡಿದೆ

ಕ್ರೈಸ್ಸ್ ಚರ್ಚ್ ನಲ್ಲಿ ನಡೆದ ಭಾರತ ನ್ಯೂಜಿಲೆಂಡ್ ತಂಡಗಳ ನಡುವಿನ ಎರಡನೇ ಟೆಸ್ಸ್ ಕ್ರಿಕೆಟ್ ನಲ್ಲಿ ನ್ಯೂಜಿಲೇಂಡ್ ಭಾರತದ ವಿರುದ್ದ ಏಳು ವಿಕೆಟ್ ಗಳ ಜಯ ಗಳಿಸಿದೆ

ಒದಿಶಾದ ಭುವನೇಶ್ವರದಲ್ಲಿ ನಡೆದ ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಾಕೂಟಕ್ಕೆ ನಿನ್ನೆ ರಾತ್ರಿ ತೆರೆ ಬಿದ್ದಿದೆ